ರಾಜಸ್ತಾನದ ಮುಖ್ಯಮಂತ್ರಿ ಮಸುಂಧರಾ ರಾಜೇ ಅವರು ಈ ಪ್ರಾತ್ಶಕ್ಷಿಕೆಯನ್ನು ತೋರಿಸಲಿದ್ದಾರೆ

ಇದರಲ್ಲಿ ಅರಮನೆಗಳ ನಗರಿ ಜೈಸುರದಲ್ಲಿ ಮೂಲಸೌಕರ್ಯ ವೃದ್ದಿ ಅಜ್ಲೇರ್ಗೆ ಎತ್ತರಿಸಿದ ರಸ್ತೆ ಯೋಜನೆ ಮತ್ತು ಅಜ್ಲೇರ್ ಪಟ್ಟಣದ ಒಳಚಂರಡಿ ಹಾಗೂ ಕುಡಿಯುವ ನೀರಿನ ಯೋಜನೆಗಳೂ ಸೇರಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಂತರ ಜೈಮರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಗೋವಾಕ್ಕೆ ಭೇಟ ನೀಡಲಿದ್ದಾರೆ

ಅಲ್ಲದೆ ಇಂದು ಸಂಜೆ ರಾಜ್ಯ ಸರ್ಕಾರ ಆಯೋಜಿಸಿರುವ ನಾಗರಿಕ ಸ್ವಾಗತ ಸಮಾರಂಭದಲ್ಲೂ ಅವರು ಭಾಗಿಯಾಗಲಿದ್ದಾರೆ ನಾಳೆ ರಾಷ್ಟಪತಿಗಳು ದೆಹಲಿಗೆ ವಾಪಸ್ವಾಗುವ ಮುನ್ನ ಹಳೆಯ ಗೋವಾದಲ್ಲಿ ಯುನೆಸೋ ವಿಶ್ವಪಾರಂಪರಿಕ ತಾಣ ಎಂದು ಫೋಷಿಸಿರುವ ಬೋಮ್ ಜೀಸಸ್ ಚರ್ಚ್ ಮತ್ತು ಪಣಜಿ ಸಮೀಪದ ಮರ್ಡೋಲ್ನಲ್ಲಿರುವ ಮುಂಗೇಶಿ ದೇವಾಲಯಕ್ಕೆ ಭೇಟ ನೀಡಲಿದ್ದಾರೆ ರಾಷ್ವಪತಿ ರಾಮನಾಥ್ ಕೋವಿಂದ್ ಅವರು ಕ್ಲೆಗೊಂಡಿರುವ ಮೊದಲ ಗೋವಾ ಭೇಟಿ ಇದಾಗಿದೆ

ಅವರು ಭಾರತ ಶ್ರವಾಸದಲ್ಲಿರುವ ಭೂತಾನ್ ಶ್ರಧಾನಿ ಶರೀನ್ ತೊಬ್ಗೆ ಅವರೊಂದಿಗೆ ರಾಷ್ಲಪತಿ ಭವನದಲ್ಲಿ ನಿನ್ನೆ ಸಂಜೆ ಸಮಾಲೋಚನೆ ನಡೆಸಿದರು

ಭಾರತ ಮತ್ತು ಭೂತಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಅತ್ತುತ್ತಮ ವಾಗಿದ್ದು ಅದು ಎರಡೂ ರಾಷ್ಟಗಳಿಗೂ ವಿಶೇಷವಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ

ನಿಖರತೆ ಖಚಿತತೆ ಮತ್ತು ಸಮತೋಲನ ಕಾಯ್ದುಕೊಳ್ಳುವುದು ಯಾವುದೇ ಸುದ್ದಿಯ ಭಾಗವಾಗಿರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಸುಳ್ಳು ಸುದ್ವಿ ಫ್ಲೇಕ್ ನ್ಯೂಸ್ ಹೆಚ್ಚುತ್ತಿದ್ದು ಇದು ಮಾಧ್ಯಮಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಕಾಯ್ದ ಕೊಳ್ಳಲು ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಬಹುತೇಕ ಸುಳ್ಳು ಸುದ್ದಿಗಳಲ್ಲಿ ತಪ್ಪು ಅಥವಾ ದಿಕ್ಕು ತಪ್ಪಿಸುವಂತಹ ಸುದ್ದಿಗಳನ್ನು ಉದ್ದೇಶಪೂರ್ವಕವಾಗಿ ಹರಡಲಾಗುತ್ತಿದೆ

ಈ ಬಗ್ಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಕರ್ನಲ್ ರಾಜವರ್ಧನ ರಾಥೋಡ್ ಖಾಸಗಿ ಟಿವಿ ವಾಹಿನಿಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಕೆಲವು ದಾರಿ ತಪ್ಪಿಸುವಂತಹ ಸುದ್ದಿಗಳನ್ನು ಪ್ರಕಟಿಸಿರುವುದನ್ನು ಗಮನಿಸಿದ್ದಾರೆ ಮಹಾರಾಪ್ಪದ ಧುಲೇ ಜಿಲ್ಲೆಯಲ್ಲಿ ಮಕ್ಕಳನ್ನು ಕದಿಯುವ ಬೆದರಿಕೆ ಕರೆಗೆ ಸಂಬಂಧಿಸಿದಂತೆ ಹಳೆಯ ಹಾಗೂ ಸಂಬಂಧಿಸದ ಚಿತ್ರ ಪ್ರಕಟಿಸಿರುವುದನ್ನು ಸಚಿವರು ಗಮನಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಥೋಡ್ ಅವರು ಇದು ದಾರಿ ತಪ್ಪಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿರುವ ಸುದ್ದಿಯಾಗಿದೆ ಎಂದು ಬಣ್ಣಿಸಿದ್ದಾರೆ ಅಲ್ಲದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಯ ಹೊಣೆ ಹೊತ್ತಿರುವ ಭಾರತೀಯ ಮಾಧ್ಯಮಗಳು ಉತ್ತಮ ರೀತಿಯಲ್ಲಿ ಕಾರ್ಯ ನಿರ್ವಹಿಸಬೇಕು ಎಂದು ಸರ್ಕಾರ ಬಯಸುತ್ತದೆ

ದೆಹಲಿಯಲ್ಲಿ ನಿನ್ನೆ ಪರಸ್ಪರ ಸಮಾಲೋಚನೆ ನಡೆಸಿದ ಉಭಯ ನಾಯಕರು ಭಾರತ ಮತ್ತು ಭೂತಾನ್ ಜನರ ಅನುಕೂಲಕ್ಕಾಗಿ ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ತೀರ್ಮಾನಿಸಲಾಯಿತು ಸಭೆಯ ನಂತರ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳೂ ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಹಲವು ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಲಾಗಿದೆ ಭಾರತದ ನೆರೆಯ ನಿಕಟ ರಾಷ್ಟ ಮತ್ತು ಸ್ನೇಹಿತನಾಗಿರುವ ಭೂತಾನ್ ಅಭಿವೃದ್ದಿ ಗುರಿಗಳ ಸಾಧನೆಗೆ ಭಾರತ ತನ್ನ ಸಹಭಾಗಿತ್ವವನ್ನು ಮುಂದುವರಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ವರಿಸಿದರು ಭೂತಾನ್ನ ಸಾಮಾಜಿಕ ಅರ್ಥಿಕ ಅಭಿವೃದ್ದಿಗೆ ಸಹಭಾಗಿತ್ವ ಮತ್ತು ಅತ್ಯಮೂಲ್ಯ ಬೆಂಬಲ ನೀಡುತ್ತಿರುವ ಭಾರತ ಸರ್ಕಾರಕ್ತೆ ಭೂತಾನ್ ಪ್ರಧಾನಿ ಧನ್ಭವಾದ ಸಲ್ಲಿಸಿದರು

ಆರ್ಥಿಕ ಗುರಿ ಸಾಧನೆಗಾಗಿ ಶ್ರಮಿಸುತ್ತಿರುವ ಭೂತಾನ್ ಸರ್ಕಾರದ ಸರ್ಕಾರ ಮತ್ತು ಜನರನ್ನು ಪ್ರಧಾನಿ ಮೋದಿ ಅಭಿನಂದಿಸಿದರು

ಇನ್ನುಳದ ಎರಡು ಕ್ವಾರ್ಟರ್ ಫೈನಲ್ ಪಂದ್ವಾವಳಗಳು ಇಂದು ನಡೆಯಲಿವೆ

ಸೋಚಿಯಲ್ಲಿ ರಷ್ಣಾ ಮತ್ತು ಕ್ರೋಯೇಷ್ಣಾ ಪರಸ್ವರ ಸೆಣಸಲಿವೆ ಸೆಮಿಫೈನಲ್ ಪಂದ್ಲಗಳು ಬರುವ ಮಂಗಳವಾರ ಮತ್ತು ಬುಧವಾರ ನಿಗದಿಯಾಗಿವೆ

ಇನ್ನು ಎರಡು ಎಸೆತ ಬಾಕಿ ಇರುವಂತೆಯೇ ಜಯದ ನಗೆ ಬೀರಿದರು

ಭಾರತದ ಪರ ಉಮೇಶ್ ಯಾದವ್ ಎರಡು ವಿಕೆಟ್ ಪಡೆದರೆ ಯಜುವೇಂದ್ರ ಚಾಹಲ್ ಹಾರ್ದಿಕ್ ಪಾಂಡ್ನ ಮತ್ತು ಭುವನೇತ್ವರ್ ಕುಮಾರ್ ತಲಾ ಒಂದೊಂದು ವಿಕೆಟ್ ಪಡೆದರು

ಇಂಗ್ಲೆಂಡ್ ಪರ ಡೇವಿಡ್ ವೆಲ್ಲಿ ಜಾಕ್ ಬಾಲ್ ಲೈಮ್ ಪ್ಲುಕೆಂಟ್ ಮತ್ತು ಅಡಿಲ್ ರಶೀದ್ ತಲಾ ಒಂದೊಂದು ವಿಕೆಟ್ ಪಡೆದರು ಸರಣಿಯ ಅಂತಿಮ ಹಾಗೂ ಕೊನೆಯ ಪಂದ್ಯ ಸೋಮವಾರ ಬ್ರಿಸ್ಸಲ್ನಲ್ಲಿ ನಡೆಯಲಿದೆ